ನಂತರ ಉಭಯ ದೇಶಗಳ ನಡುವೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ವಿದೇಶಿ ಗಣ್ಣರು ನಿನ್ನೆ ನಾಲ್ಲು ದಿನಗಳ ಭಾರತ ಭೇಟಿಗಾಗಿ ದೆಹಲಿಗೆ ಆಗಮಿಸಿದರು ಅವರೊಂದಿಗೆ ಆ ದೇಶದ ಎಂಟು ಸಚಿವರು ನಾಲ್ಲರು ಸಂಸದರು ಹಿರಿಯ ಅಧಿಕಾರಿಗಳನ್ನೊಳಗೊಂಡ ನಿಯೋಗವೂ ಸಹ ಆಗಮಿಸಿದೆ ಬ್ರೆಜೆಲ್ ರಾಷ್ನಾಧ್ಯಕ್ಷರನ್ನು ಸ್ವಾಗತಿಸಿದ ಪ್ರಧಾನಮಂತ್ರಿ ನರೇಂದ್ರಮೋದಿ ಬೋಲ್ಲೋನಾರೋ ಅವರ ಈ ಭೇಟಿ ಉಭಯ ದೇಶಗಳ ದ್ವಿಪಕ್ಷೀಯ ಸಂಬಂಧಗಳ ಸುಧಾರಣೆಗೆ ಸಹಕಾರಿ ಎಂದು ಟ್ಲೀಟ್ ಮಾಡಿದ್ದಾರೆ ಚ್ರೆಜಲ್ ರಾಷ್ಲಾಧ್ವಕ್ಷರಿಗೆ ಇಂದು ಬೆಳಗ್ಗೆ ರಾಷ್ಟಪತಿ ಭವನದಲ್ಲಿ ಸಾಂಪ್ರದಾಯಿಕ ಸ್ನಾಗತ ಕೋರಲಾಯಿತು ಉಭಯ ದೇಶಗಳ ನಡುವಣ ದ್ರಿಪಕ್ಷೀಯ ವಹಿವಾಟು ಸಂಬಂಧಗಳಿಗೆ ತಮ್ಮ ಈ ಭೇಟಿಯಿಂದ ಮತ್ತಷ್ಟು ಉತ್ತೇಜನ ದೊರೆಯಲಿದೆ ಎಂದು ಅಧ್ಯಕ್ಷ ಬೋಲೋನಾರೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ಜೈಶಂಕರ್ ಅವರು ಸಹ ಇಂದು ಬೆಳಗ್ಗೆ ದ್ರೆಜಿಲ್ ರಾಷ್ಲಾಧ್ಯಕ್ಷರನ್ನು ಭೇಟಿಯಾದರು ಬೋಲೋನಾರೋ ಅವರ್ ಈ ಭೇಟಿ ಉಭಯ ದೇಶಗಳ ನಡುವಣ ದ್ವಿಪಕ್ಷೀಯ ಸಪಕಾರ ವಲಯದಲ್ಲಿ ನೂತನ ಅವಕಾಶಗಳಿಗೆ ನಾಂದಿಯಾಗಲಿದೆ ಎಂದು ಸಚಿವ ಜೈಶಂಕರ್ ಬ್ರೆಜೆಲ್ ರಾಷ್ಲಾಧ್ಯಕ್ಷರಿಗೆ ರಾಷ್ಟಪತಿ ಭವನದಲ್ಲಿ ಇಂದು ಸಂಜೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಡಿತಣಕೂಟವನ್ನು ಹೇಳಿದ್ದಾರೆ ಏರ್ಪಡಿಸಿದ್ದಾರೆ

ದೆಹಲಿಯ ರಾಜ್ಪಥ್ನಲ್ಲಿ ನಡೆಯಲಿರುವ ಪ್ರದಾನ ಸಮಾರಂಭಕ್ಕೆ ಎಲ್ಲಾ ಸಿದ್ದತೆಗಳು ಪೂರ್ಣಗೊಂಡಿದ್ದು ಈ ಭವ್ದ ಪಥಸಂಚಲನದ ಗೌರವ ವಂದನೆಯನ್ನು ರಾಷ್ಷಪತಿ ರಾಮನಾಥ್ ಕೋವಿಂದ್ ಸ್ತೀಕರಿಸಲಿದ್ದಾರೆ ಈ ವರ್ಷ ದ್ರೆಜಿಲ್ನ ರಾಷ್ಲಾಧ್ಯಕ್ಷ ಝಿಯರ್ ದೋಲ್ಲೋನಾರೋ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ

ಈ ನಡುವೆ ರಾಷ್ಲ ರಾಜಧಾನಿಯಲ್ಲಿ ಯಾವುದೇ ಅಹಿತಕರ ಫಟನೆಗೆ ಅವಕಾಶವಾಗದಂತೆ ಭಾರೀ ಬಂದೋಬಸ್ತ್ ಮಾಡಲಾಗಿದೆ

ಈ ಕುರಿತು ಟ್ಲೀಟ್ ಮಾಡಿರುವ ನರೇಂದ್ರ ಮೋದಿ ಅವರು ಈ ಬಾರಿಯ ಮನ್ ಕೀ ಬಾತ್ ಕಾರ್ಯಕ್ರಮ ಗಣರಾಜ್ಲೋತ್ವವ ಆಚರಣೆಯ ದಿನ ನಡೆಯುತ್ತಿರುವುದು ವಿಶೇಷವಾಗಿದೆ ಎಂದು ಹೇಳಿದ್ದಾರೆ

ಹೊಸದಾಗಿ ಮತದಾರರ ಪಟ್ಲಗೆ ಹೆಸರು ನೋಂದಾಯಿಸಿರುವ ಯುವ ಮತದಾರರಿಗೆ ಸಾಂಕೇತಿಕವಾಗಿ ಮತದಾರರ ಗುರುತಿನ ಚೀಟಿಯನ್ನು ಅವರು ಪ್ರಧಾನ ಮಾಡಿದರು ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಸುನೀಲ್ ಅರೋರಾ ಚುನಾವಣಾ ಆಯೋಗದ ಹಿರಿಯ ಅಧಿಕಾರಿಗಳು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು

ಪ್ರಬಲ ಪ್ರಜಾಪ್ರಭುತ್ತಕ್ಷೆ ಚುನಾವಣಾ ಸಾಕ್ಷರತೆ ಎಂಬುದು ಈ ವರ್ಷದ ಧ್ಲೇಯವಾಕ್ಸವಾಗಿದೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಮತದಾರರ ಜಾಗ್ಯತಿ ಹಾಗೂ ನವ ಮತದಾರರ ಸೋಂದಣಿ ಗುರಿಯೊಂದಿಗೆ ವರ್ಷವಿಡೀ ನಡೆಯುವ ಚಟುವಟಕೆಗಳನ್ನು ಈ ಧ್ವೇಯ ಪ್ರತಿಬಂಬಿಸುತ್ತದೆ

ಭಾರತೀಯ ಚುನಾವಣಾ ಆಯೋಗದ ಸಂಸ್ಥಾಪನಾ ದಿನದ ಅಂಗವಾಗಿ ಈ ಕಾರ್ಯಕ್ರಮ ನಡೆಯುತ್ತಿದೆ

ಪ್ರಧಾನಮಂತ್ರಿ ನರೇಂದ್ರಮೋದಿ ದೇಶದ ಜನರಿಗೆ ರಾಷ್ಷೀಯ ಮತದಾರರ ದಿನದ ಶುಭಾಶಯ ಕೋರಿದ್ದಾರೆ ದೇಶದಲ್ಲಿ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಹೆಚ್ಚು ಜನರು ಉತ್ಪಾಹದಿಂದ ಪಾಲ್ಗೊಳ್ಳುವಂತೆ ಮಾಡುವಲ್ಲಿ ಭಾರತ ಚುನಾವಣಾ ಪ್ರಾಧಿಕಾರದ ಪ್ರಯತ್ನಗಳು ಶ್ಲಾಘನೀಯ ಎಂದು ಪ್ರಧಾನಿ ತಮ್ಮ ಟ್ವೀಟ್ನಲ್ಲಿ ಕೃತಜ್ಞತೆ ಸಲ್ಲಿಸಿದ್ದಾರೆ

ಈವರೆಗೆ ದೇಶದಲ್ಲಿ ಕೋರೋನ ವೈರಸ್ ಸೋಂಕು ಪತ್ತೆಯಾಗಿಲ್ಲ ಆದರೂ ಮೂವರ ಬಗ್ಗೆ ನಿಗಾ ವಹಿಸಲಾಗಿದೆ ಅವರಲ್ಲಿ ಇಬ್ಲರು ಚೀನಾ ಪ್ರವಾಸ ಕೈಗೊಂಡಿದ್ದರು ಅವರನ್ನು ಮುಂಬೈನ ಕಸ್ತೂರಬಾ ಆಸ್ಪತ್ರೆಗೆ ಮುನೈಜ್ಞರಿಕೆ ಕ್ರಮವಾಗಿ ದಾಖಲಿಸಲಾಗಿದೆ ಹಾಂಗ್ಕಾಂಗ್ನಿಂದ ಹಿಂತಿರುಗಿದ ಮತ್ತೋರ್ವ ಪ್ರಯಾಣಿಕನನ್ನು ಆರೋಗ್ಯ ತಪಾಸಣೆಗಾಗಿ ಶುಕ್ರವಾರ ಆಸ್ಪತ್ರೆಗೆ ಸೇರಿಸಲಾಗಿದೆ ರಾಜ್ಯದಲ್ಲಿ ಕೋರೋನಾ ವೈರಸ್ ಸೋಂಕಿನ ಯಾವುದೇ ಪ್ರಕರಣಗಳು ಪತ್ತೆಯಾಗಿಲ್ಲ ಜನರು ಈ ಬಗ್ಗೆ ಆತಂಕ ಪಡುವ ಅಗತ್ತವಿಲ್ಲವೆಂದು ಮಹಾರಾಷ್ಟ ಆರೋಗ್ಯ ಖಾತೆ ಸಚಿವ ರಾಜೇಶ್ ತೋಪೆ ತಿಳಿಸಿದ್ದಾರೆ

ಪುಣೆಯಲ್ಲಿರುವ ರಾಷ್ಷೀಯ ವೈರಾಲಜ ಸಂಸ್ಥೆಯಲ್ಲಿ ಕರೋನೋ ವೈರಸ್ ಪತ್ತೆಗಾಗಿ ಮಾದರಿ ಪರೀಕ್ಷೆಯನ್ನು ನಡೆಸಲಾಗುತ್ತಿದೆ

ನೇಪಾಳದಲ್ಲಿ ಓರ್ವ ವ್ಯಕ್ತಿ ಕೊರೋನ ವೈರಸ್ ಸೋಂಕಿಗೆ ಒಳಗಾಗಿರುವುದು ದೃಢಪಟ್ಟದೆ ಇತ್ತೀಚೆಗೆ ಚೀನಾದ ವುಹಾನ್ನಿಂದ ಹಿಂತಿರುಗಿದ ಆ ವ್ಯಕ್ತಿ ಸೋಂಕಿಗೆ ಒಳಗಾಗಿರುವುದು ದೃಢಪಟ್ಟದೆ ಎಂದು ನೇಪಾಳದ ಆರೋಗ್ನ ಮತ್ತು ಜನಸಂಖ್ನಾ ಸಚಿವಾಲಯ ತಿಳಿಸಿದೆ

ಬೀಜಿಂಗ್ ಶಾಂಘ್ಟೆ ಹಾಗೂ ವುಹಾನ್ ಸೇರಿದಂತೆ ಚೀನಾದ ಹಲವು ಪ್ರದೇಶಗಳು ಹಾಗೂ ನಗರ ಪಾಲಿಕೆಗಳಲ್ಲಿ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯಲ್ಲಿ ಘೋಷಿಸಲಾಗಿದೆ

ಈ ವೆಬ್ಸೈಟ್ಗಳಲ್ಲಿ ಬ್ಲಾಂಕಿಂಗ್ ವಿದ್ಲಾಭ್ನಾಸ ಸುದ್ದಿ ಪ್ರವಾಸ ಅಗತ್ಯ ಸೇವೆಗಳು ಹಾಗೂ ಉದ್ಯೋಗ ಕುರಿತ ಮಾಹಿತಿ ಲಭ್ಯ ಜಿಲ್ಲಾಡಳಿತ ಕಣಿವೆಯಲ್ಲಿ ಪ್ರೀ ಪೇಡ್ ಮೊದ್ಯೆಲ್ ಸೇವೆ ಮರುಸ್ಥಾಪನೆ ಕುರಿತ ಆದೇಶ ಹೊರಡಿಸಿದ ಒಂದು ವಾರದ ತರುವಾಯ ಈ ಕ್ರಮ ಜಾರಿಗೆ ಬಂದಿದೆ

ಬುಡಕಟ್ಟು ವ್ಯವಹಾರಗಳ ಖಾತೆಯ ಸಚಿವ ಅರ್ಜುನ್ ಮುಂಡಾ ಈ ವಿಷಯ ತಿಳಿಸಿದ್ದು ಉದ್ಲೇತಿತ ಪ್ರಸ್ತಾವವನ್ನು ಕೇಂದ್ರ ಗ್ರಹ ಸಚಿವಾಲಯಕ್ಷೆ ಕಳುಹಿಸಲಾಗಿದೆ ಲಡಾಕ್ ವಲಯದ ಸಂಮ್ನದ್ಲ ಮತ್ತು ತ್ರೀಮಂತ ಪರಂಪರೆಯ ರಕ್ಷಣೆಗಾಗಿ ಎಲ್ಲಾ ಅಗತ್ತ ತ್ರಮಗಳನ್ನು ತಮ್ನ ಸಚಿವಾಲಯ ಒದಗಿಸಲಿದೆ ಎಂದು ಭರವಸೆ ನೀಡಿದರು ಲಡಾಕ್ನ ವಿಶಿಷ್ಟ ಸಂಸ್ಕತಿ ಮತ್ತು ಪರಂಪರೆಯ ಸಂರಕ್ಷಣೆಗೆ ಸೂಕ್ತ ಕ್ರಮಿ ಕ್ಷೆಗೊಳ್ಲುವಂತೆ ಪರಿಸರವಾದಿ ಸೋನಂ ವಾಂಗ್ಚುಕ್ ಕಳೆದ ತಿಂಗಳು ಪ್ರಧಾನಮಂತ್ರಿ ನರೆಂದ್ರಮೋದಿ ಅವರಿಗೆ ಮನವಿ ಮಾಡಿದ್ದರು

ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲಾ ಚಾನಲೆಗಳಲ್ಲಿ ತ್ರಮವಾಗಿ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ರಾಷ್ಷಪತಿಯವರ ಭಾಷಣ ಪ್ರಸಾರವಾಗಲಿದೆ ಬಳಿಕ ದೂರದರ್ಶನದ ಎಲ್ಲಾ ಪ್ರಾದೇಶಿಕ ಚಾನಲ್ಗಳಲ್ಲೂ ಆಯಾ ಸ್ನಳೀಯ ಭಾಷೆಗಳಲ್ಲಿ ಅನುವಾದ ಪ್ರಸಾರವಾಗಲಿದೆ

ಬೆಂಗಳೂರು ಕೇಂದ್ರ ರಾಷ್ಲಪತಿ ಅವರ ಭಾಷಣದ ಕನ್ನಡ ಅನುವಾದವನ್ನು ಪ್ರಸಾರ ಮಾಡಲಿದ್ಲು ರಾಜ್ಲದ ಎಲ್ಲಾ ಬಾನುಲಿ ಕೇಂದ್ರಗಳು ಇದನ್ನು ಸಹಪ್ರಸಾರ ಮಾಡಲಿವೆ

ಒಟ್ಲು ನಾಲ್ಲು ಗೋಲುಗಳ ಕೈಕ ರಾಣಿ ರಾಂಪಾಲ್ ಅವರ ಎರಡು ಗೋಲುಗಳು ತಂಡದ ಗೆಲುವಿಗೆ ಮುನ್ನುಡಿ ಬರೆದವು